ರಾಜ್ಯದೆಲ್ಲೆಡೆ ಮುಕ್ತ ಮತ್ತು ನ್ಯಾಯಸಮ್ಹತ ಚುನಾವಣೆಯ ಬಾತರಿಗಾಗಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಲಿಸಲಾಗಿದೆ

ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದ ನೀಲಮಣಿ ರಾಜು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ವಿಧಾನಸಭಾ ಚುನಾವಣೆಗಾಗಿ ಪೂರ್ಣಗೊಂಡಿರುವ ಭದ್ರತಾ ವ್ವವಸ್ಥೆಗಳ ಮಾಹಿತಿ ನೀಡಿದರು

ಕರ್ನಾಟಕ ನಾಗರೀಕ ಮತ್ತು ತಸ್ತಸ್ತ ಮೊಲೀಸ್ ಪಡೆಗಳು ಹೋಂಗಾರ್ಡ್ ಮತ್ತು ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿ ಈ ಪೈಕಿ ಸೇರಿದ್ದಾರೆ ಇದಲ್ಲದೆ ನೆರೆಯ ಆಂಧಪ್ರದೇಶ ತೆಲಂಗಾಣ ಮಹಾರಾಷ್ಟ ಭತ್ತಿಸ್ಫಡ ಕೇರಳ ಮತ್ತು ಗೋವಾ ರಾಜ್ಯಗಳಿಂದಲೂ ಚುನಾವಣಾ ಭದ್ರತೆಗೆ ನೆರವಾಗಲು ಪೊಲೀಸ್ ಸಿಬ್ಬಂದಿಯನ್ನು ಕರೆಸಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು

ಇಂದು ಮತ್ತೊಂದು ಪಡೆ ರಾಜ್ಚಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು

ಮತ್ತೊಂದೆಡೆ ಚುನಾವಣಾ ಕರ್ತವ್ಚಕ್ಕೆ ನಿಯೋಜಿತರಾಗಿರುವ ಸಿಬ್ಬಂದಿ ಈಗಾಗಲೇ ಮತಪೆಟ್ಟಿಗೆಗಳನ್ನು ಪಡೆದು ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳುತ್ತಿದ್ದಾರೆ ಎಲ್ಲಾ ಮತಗಟ್ಟೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳು ಮತ್ತು ಮತ ಖಾತರಿ ಯಂತ್ರಗಳು ಅಂದರೆ ವಿವಿ ಪ್ಟಾಟ್ಗಳನ್ನು ಬಳಸಲಾಗುತ್ತಿದೆ ಎಲ್ಲಾ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು ಶ್ರಥಮ ಚಿಕಿತ್ಸೆ ಪೆಟ್ಟಿಗೆಗಳನ್ನು ಇರಿಸಲಾಗಿದೆ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುವವರೆಗೆ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ರಾಜಕೀಯ ಪಕ್ಷಗಳು ಮತ್ತು ಮಾಧ್ವಮಗಳಿಗೆ ಚುನಾವಣಾ ಆಯೋಗ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಮತದಾರರಿಗೆ ಮತಚೀಟಗಳು ಮತಕೇಂದ್ರ ಮತ್ತು ಕೊಠಡಿ ಸಂಖ್ಡೆಯ ವಿವರಗಳನ್ನು ನೀಡಲಾಗುತ್ತದೆ

ಆದರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದರೆ ಮಾತ್ರ ಮತದಾನಕ್ಕೆ ಅವಕಾಶವಿರುತ್ತದೆ

ಈ ವೇಳೆ ಅಭ್ವರ್ಥಿಗಳು ಮತ್ತು ಅವರ ಬೆಂಬಲಿಗರಿಂದ ಮತದಾರರಿಗೆ ನಗದು ಉಡುಗೊರೆಗಳ ಆಮಿಷಕ್ಕೆ ಅವಕಾಶವಾಗದಂತೆ ಚುನಾವಣಾ ಕಣ್ಗಾವಲು ಸಿಬ್ಬಂದಿ ತೀವ್ರ ನಿಗಾ ಇಟ್ಷದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲ್ಲೂಕಿನ ಹಟ್ಷ ಚನ್ನದ ಗಣಿಯ ಗಾಂಧಿ ಮೈದಾನದ ಅಂಗಡಿಯೊಂದರಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಅಪಾರ ಪ್ರಮಾಣದ ಮದ್ದವನ್ನು ಮೊಲೀಸರು ಇಂದು ವಶಪಡಿಸಿಕೊಂಡಿದ್ದಾರೆ ಹಟ್ಟ ಹೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಮತದಾರರಿಗೆ ಹಂಚಲೆಂದು ಕಾರಿನಲ್ಲಿ ಹಣವನ್ನು ತರಲಾಗುತ್ತಿತ್ತು ಎಂದು ಆರೋಪಿಸಲಾಗಿದೆ ಆಂಧ್ರಪ್ರದೇಶದ ದಾಖಲಾತಿ ಸಂಖ್ಯೆ ಹೊಂದಿದ್ದ ಕಾರಿನ ಚಾಲಕನನ್ನು ಹೊಲೀಸರು ಬಂಧಿಸಿದ್ದಾರೆ ಬಳ್ದಾರಿಯಿಂದ ಕಾರು ಬರುತ್ತಿದ್ದಾಗ ಅಡ್ಡಿಗಟ್ಟ ಬಂಧಿಸಲಾಗಿದ್ದು ಚಾಲಕನನ್ನು ಪೊಲೀಸರು ಕಸ್ವಡಿಗೆ ತೆಗೆದುಕೊಂಡಿದ್ದಾರೆ ಕಾರಿನಲ್ಲಿದ್ದ ಮತ್ತೆ ಮೂವರು ತಪ್ಪಿಸಿಕೊಂಡಿದ್ದಾರೆ

ಮಿಲೇನಿಯಂ ಮತದಾರರು ಅಂದರೆ ಈ ಶತಮಾನದ ಆರಂಭದಲ್ಲಿ ಜನಿಸಿದ ಯುವ ಜನರ ಮೊದಲ ಬಾರಿಗೆ ಮತಚಲಾಯಿಸುವ ಸಂಭ್ರಮದಲ್ಲಿದ್ದಾರೆ

ಅತಿ ಹೆಚ್ಚು ಜನಸಂಖ್ಯೆಯಿರುವ ಬೆಂಗಳೂರಿನಲ್ಲಿ ಮಿಲೇನಿಯಂ ಮತದಾರರ ಸಂಖ್ಯೆ ಕಡಿಮೆಯಿದೆ